ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ

ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಸಿ ಎ ಎ ನೆರೆಯ ದೇಶಗಳಿಂದ ವಲಸೆ ಬಂದವರಿಗೆ ಅಲ್ಲಿನ ಅಲ್ಲಸಂಖ್ಯಾತರಿಗೆ ಪೌರತ್ವ ನೀಡುವ ಕಾಯ್ದೆ ಈ ಕಾಯ್ದೆಯ ಜಾರಿಯಿಂದ ದೇಶದ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಜನರು ಆತಂಕಗೊಳ್ಳುವ ಅಗತ್ತವಿಲ್ಲ ಎಂದು ತಿಳಿಸಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ವಿದೇಶಗಳಿಂದ ವಲಸೆ ಬಂದವರಿಗೆ ರಕ್ಷಣೆ ನೀಡುತ್ತದೆ

ಆ ಅವಧಿಯನ್ನು ಇದೀಗ ಕಡಿತಗೊಳಿಸಲಾಗಿದೆ ಎಂದರು ಪೌರತ್ವ ತಿದ್ದುಪಡಿ ಕಾಯ್ದೆ ಓಟಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಸಿ ಎ ಎ

ಎ ಎ ಈಗಾಗಲೇ ಕಾಯ್ದೆಯಾಗಿದೆ ಆದರೆ ಅದರ ಪ್ರಕ್ರಿಯೆಗಳು ಇನ್ನಷ್ಟೇ ರೂಮಗೊಳ್ಳಬೇಕಿದೆ ಈ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹೈಕೋರ್ಟಿನ ಹಿರಿಯ ನ್ಯಾಯವಾದಿ ಧಾರವಾಡದ ಎಸ್

ಕೃಷಿ ಸಮ್ಮಾನ್ ಯೋಜನೆ ಅನುಷ್ಠಾನಗೊಳಿಸಲಿದ್ದಾರೆ

ತುಮಕೂರಿನಲ್ಲಿ ನಿನ್ನೆ

ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು

ಪ್ರಸಕ್ತ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಕಳೆದ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಪ್ರತಿ ದಿನ ಯೋಗದ ಕುರಿತು ಪ್ರಸಾರ ಮಾಡಿದ ಅರ್ಥಮೂರ್ಣ ಕಾರ್ಯಕ್ರಮಗಳನ್ನು ಪರಿಗಣಿಸಿ ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ

ಕನ್ನಡ ಭಾಷೆಯಲ್ಲಿ ಯೋಗದ ಕುರಿತ ಕಾರ್ಯಕ್ರಮಗಳ ಪ್ರಸಾರಕ್ಕಾಗಿ ಈ ಮರಸ್ಕಾರವನ್ನು ನೀಡಲಾಗುತ್ತಿದ್ದು

ಉನ್ನಿಕೃಷ್ಣನ್ ಅವರ ಮುಂದಾಳತ್ವದಲ್ಲಿ ಡಾಕ್ಟರ್ ವಿಜಯ್ ಅಂಗಡಿ ಈ ಕಾರ್ಯಕ್ರಮದ ರೂಪುರೇಷ ಸಿದ್ದವಡಿಸಿದ್ದರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸೂಕ್ತ ಹಾಗೂ ಸುದ್ಯಢ ಮನೆ ನಿರ್ಮಿಸುವ ಕುರಿತು ಅರ್ಹ ಫಲಾನುಭವಿಗಳೊಂದಿಗೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ ಅಂಗಡಿ ಬೆಳಗಾವಿಯಲ್ಲಿ ಸಮಾಲೋಚನಾ ಸಭೆ ನಡೆಸಿದರು ಬೆಳಗಾವಿ ಜಿಲ್ಲಾ ಪಂಚಾಯ್ತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ವಿವಿಧ ಪ್ರವಾಹ ಪೀಡಿತ ತಾಲೂಕುಗಳಿಂದ ಆಗಮಿಸಿದ್ದ ಫಲಾನುಭವಿಗಳೂ ಸೇರಿದಂತೆ ಅನುಷ್ಠಾನದ ಹೊಣೆಹೊತ್ತಿರುವ ಜಿಲ್ಲಾಡಳಿತದ ಎಲ್ಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಂಸದರು ಸಭೆ ನಡೆಸಿದರು ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸುರೇಶ ಅಂಗಡಿ ನದಿ ಮರಳಿನ ಬದಲಾಗಿ ಕೃತಕ ಮರಳಿನ ಬಳಕೆಯ ಬಗ್ಗೆ ಅಧಿಕಾರಿಗಳು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅರ್ಹ ಫಲಾನುಭವಿಗಳು ಯೋಜನೆಯಿಂದ ಹೊರಗುಳಿಯದಂತೆ ಮುಂಜಾಗ್ರತೆ ವಹಿಸುವಂತೆ ಗೃಹ ಮಿತ್ರ ಯೋಜನೆ ಅಡಿ ಸಾಲ ಸೌಲಭ್ಯ ಒದಗಿಸಲು ಬ್ಯಾಂಕ್ ಅಧಿಕಾರಿಗಳು ತ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದ್ದಾಗಿ ಹೇಳಿದರು ದೇಶದ ಐಕ್ಕತೆಗೆ ಪಂಡಿತ್ ತಾರಾನಾಥರ ಕೊಡುಗೆ ಅನನ್ಯ ಎಂದು ವಿಶ್ವ ವಿಖ್ಕಾತ ಸರೋದ್ ವಾದಕ ಪದ್ಮಶ್ರೀ ಪಂಡಿತ್ ರಾಜೀವ ತಾರಾನಾಥ ಹೇಳಿದ್ದಾರೆ ರಾಯಚೂರಿನ ರಂಗಮಂದಿರದಲ್ಲಿ ತಾರಾನಾಥ ಶಿಕ್ಷಣ ಸಂಸ್ಥೆ ಹಾಗೂ ಪಮ್ ದರ್ದ್ ಶಾಲೆ ಶತಮಾನೋತ್ಸವದ ಅಂಗವಾಗಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಪಂಡಿತ್ ತಾರಾನಾಥರು ಮಂತ್ರಾಲಯದಲ್ಲಿ ಆಶ್ರಮ ಸ್ಥಾಪಿಸಿ ನಂತರ ರಾಯಚೂರಿನಲ್ಲಿ ಹಮ್ ದರ್ದ್ ಶಾಲೆ ಪೂರಂಭಿಸಿದರು ಈ ಭಾವೈಕ್ಯ ಆದರ್ಶ ನಮಗೆ ಮಾದರಿ ಎಂದರು ರಾಜ್ಯ ಯಕ್ಷಗಾನ ಅಕಾದೆಮಿ ಹಾಗೂ ಯಕ್ಷರೂಪ ಸಂಸ್ಟೆಗಳ ಸಹಯೋಗದಲ್ಲಿ ಕೈಗೊಳ್ಳಲಾದ ಯಕ್ಷಗಾನ ಪ್ರಸಂಗಗಳ ಡಿಜಿಬಲೀಕರಣ ಕಾರ್ಯಕ್ಕೆ ಕನ್ನಡ ಮತ್ತು ಸಂಸ್ಕತಿ ಇಲಾಖೆ ಸಚಿವ ಸಿ

ರವಿ ಬೆಂಗಳೂರಿನಲ್ಲಿ ಚಾಲನೆ ನೀಡಿದ್ದಾರೆ ಯಕ್ಷಗಾನ ಪ್ರಸಂಗಗಳ ಹೆಸರುಗಳ ಮಾಹಿತಿಕೋಶ ಉದ್ಘಾಟಿಸಿದ ಸಚಿವರು ಡಿಜೆಟಲೀಕರಣದಿಂದ ನಮ್ಮ ಮುಂದಿನ ಪೀಳಿಗೆಗೂ ನಮ್ಮ ಸಂಪದ್ದರಿತ ಯಕ್ಷಗಾನದ ಬಗ್ಗೆ ತಿಳಿವಳಿಕೆ ಮೂಡಿಸಲು ಅನುಕೂಲವಾಗುತ್ತದೆ ಎಂದರು

ಗದಗ ಜಿಲ್ಲೆಯಾದ್ಯಂತ ಸರ್ಕಾರಿ ಕಚೇರಿಗಳು ಪಾಗೂ ಸಾರ್ವಜನಿಕ ಸ್ಮಳಗಳಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟ ಹಾಗೂ ಬಳಕೆಯನ್ನು ಕಟ್ಟುನಿಟ್ವಾಗಿ ನಿಷೇಧಿಸಲು ಜಿಲ್ಲಾಧಿಕಾರಿ ಎಂ

ಹಿರೇಮಠ ನಿರ್ದೇಶನ ನೀಡಿದ್ದಾರೆ

ಮಡಿಕೇರಿ ಆಕಾಶವಾಣಿ ಕೇಂದ್ರಕ್ಕೆ